ಕಾಂಗ್ರೆಸ್ ಪಿಡಿಪಿ ನ್ಯಾಷನಲ್ ಕಾನ್ವರೆನ್ಪ್ ಮೈತ್ರಿ ಸರಕಾರ ರಚಿಸಲು ಮೆಹಬೂಬಾ ಮುಫ್ತಿ ಮುಂದಾದ ಬೆನ್ನಲ್ಲೇ ರಾಜ್ಯಪಾಲರು ವಿಧಾನಸಭೆ ವಿಸರ್ಜನೆ ಮಾಡಿ ಆದೇಶ ಹೊರಡಿಸಿದ್ದಾರೆ

ಇದರ ಬೆನ್ನಲ್ಲೇ ಪೀಪಲ್ಸ್ ಕಾನ್ವರೆನ್ಸ್ನ ಸಜ್ಜದ್ ಲೋನ್ ಕೂಡ ರಾಜ್ಯಪಾಲರನ್ನು ಭೇಟಿ ಮಾಡಿ ಸರಕಾರ ರಚನೆಗೆ ಅವಕಾಶ ಕೋರಿದರು

ನಂತರ ರಾಜಭವನದಿಂದ ಪ್ರಕಟಣೆ ಹೊರಡಿಸಲಾಗಿದ್ದು ವಿಧಾನಸಭೆ ವಿಸರ್ಜನೆಗೆ ನಾಲ್ಕು ಪ್ರಮುಖ ಕಾರಣಗಳನ್ನು ನೀಡಲಾಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಾಗೂ ಭದ್ರತೆಯನ್ತು ಹೆಚ್ಚಿಸಲು ಮತ್ತು ಚುನಾವಣೆಯನ್ನು ನಡೆಸಿ ಬಹುಮತದ ಸರಕಾರ ಬರಲಿ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ಸೋಮವಾರ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿತ್ತು ಮಂಗಳವಾರ ನಾಮಪತ್ರಗಳ ಪರಿಶೀಲನೆ ನಡೆದಿತ್ತು

ರಾವತ್ ಅಧ್ಯಕ್ಷತೆಯಲ್ಲಿ ತೆಲಂಗಾಣಕ್ಕೆ ಭೇಟಿ ನೀಡಲಿದೆ ಚುನಾವಣೆಗಾಗಿ ರಾಜ್ಯ ಸರ್ಕಾರ ಜಿಲ್ಲಾ ಚುನಾವಣಾ ಆಯೋಗ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ನಡೆಯುತ್ತಿರುವ ಚುನಾವಣಾ ಸಿದ್ದತೆಯನ್ನು ಪರಿಶೀಲಿಸಲಿದೆ ಚುನಾವಣಾ ಆಯೋಗವು ಆ ರಾಜ್ಯದ ಎಲ್ಲಾ ರಾಷ್ಟೀಯ ಹಾಗೂ ಪ್ರಾದೇಶಿಕ ಪಕ್ಷಗಳೊಂದಿಗೆ ಸಭೆ ನಡೆಸಲಿದೆ ದಿವ್ಯಾಂಗರಿಗೆ ಮತದಾನಕ್ಕೆ ಅನುವು ಮಾಡಿರುವ ಬಗ್ಗೆಯೂ ಆಯೋಗ ಪರಿಶೀಲನೆ ನಡೆಸಲಿದೆ ಉತ್ತರಾಖಂಡ್ನ ಸ್ಥಳೀಯ ಚುನಾವಣೆಯಲ್ಲಿ ಪಕ್ಷಕ್ಕೆ ಶ್ರಮಿಸಿದ ಎಲ್ಲಾ ಕಾರ್ಯಕರ್ತರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಫಿಸಿದ್ದಾರೆ ಉತ್ತರಾಖಂಡ್ ಮತ್ತೊಮ್ಮೆ ಬಿಜೆಪಿಯನ್ನು ಬೆಂಬಲಿಸಿದೆ ಪಕ್ಷದ ಗೆಲುವಿಗೆ ತಮ್ಮ ಆಶೀರ್ವಾದವನ್ನು ಸಲ್ಲಿಸಿದ ಜನತೆಗೆ ಧನ್ಯವಾದಗಳು ಎಂದು ಪ್ರಧಾನಿ ಮೋದಿ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಮಧ್ಯಪ್ರದೇಶ ರಾಜಸ್ತಾನ ಮತ್ತು ಮಿಜೋರಾಂ ರಾಜ್ಯಗಳಲ್ಲಿ ಚುನಾವಣಾ ಪ್ರಚಾರ ತೀವ್ರವಾಗಿ ನಡೆಯುತ್ತಿದೆ ಮಧ್ಯಪ್ರದೇಶದಲ್ಲಿ ಹಲವು ರಾಜಕೀಯ ಪಕ್ಷಗಳ ನಾಯಕರು ಬಿರುಸಿ ಪ್ರಚಾರ ನಡೆಸಿದರು ಈ ನಡುವೆ ಮಿಜೋರಾಂನಲ್ಲಿ ಪೋಸ್ವಲ್ ಬ್ಯಾಲಟ್ ಮೂಲಕ ಮತ ಚಲಾಯಿಸುವ ಅವಧಿಯನ್ನು ಒಂದು ದಿನದ ಮಟ್ಟಿಗೆ ವಿಸ್ತರಿಸಿ ಚುನಾವಣೆ ಆಯೋಗ ಆದೇಶ ಹೊರಡಿಸಿದೆ ಇಂದು ಸಂಜೆಯವರೆಗೆ ಪೋಸ್ವಲ್ ಬ್ಯಾಲಟ್ ಮೂಲಕ ಮತ ಚಲಾಯಿಸಬಹುದು

ಮುಖ್ಯ ಚುನಾವಣೆ ಆಯುಕ್ತ ಒ

ರಾವತ್ ನೇತೃತ್ವದ ತಂಡ ಇಂದು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದು ಚುನಾವಣೆ ಸಿದ್ದತೆಗಳ ಕುರಿತು ಪರಿಶೀಲನೆ ನಡೆಸಲಿದೆ

ಈ ನಡುವೆ ತೆಲುಗುದೇಶಂ ಪಕ್ಷ ಚುನಾವಣೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ

ತನಿಖೆ ನಡೆಸಲು ನೇಮಕಗೊಂಡಿದ್ದ ಜಲಂಧರ್ ವಿಭಾಗೀಯ ಆಯುಕ್ತರಾದ ಬಿ ಪುರುಷಾರ್ಥ ಅವರು ವರದಿಯನ್ನು ಗ್ಬಹ ಕಾರ್ಯದರ್ಶಿ ಎನ್

ಈ ವರದಿಯ ಬಗ್ಗೆ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಮುಖ್ಯಮಂತ್ರಿ ಅಮರೀಂದರ್ ಸಿಂಗ್ ಸೂಚನೆ ನೀಡಿದ್ದಾರೆ

ಐದು ಬಾರಿಯ ವಿಶ್ವ ಚಾಂಪಿಯನ್ ಮೇರಿ ಕೋಮ್ ಳಲ ಕೆಜಿ ವಿಭಾಗದಲ್ಲಿ ಉತ್ತರ ಕೊರಿಯಾದ ಕಿಮ್ ಹ್ಯಾಂಗ್ ಮಿ ಜತೆ ಸೆಣಸಲಿದ್ದಾರೆ

ಲವ್ಷಿನಾ ಸೇರಿದಂತೆ ಇತರೆ ಮೂವರು ಭಾರತೀಯ ಬಾಕ್ಸಿಂಗ್ ಪಟುಗಳು ಪದಕವನ್ನು ಖಚಿತಪಡಿಸಿದ್ದಾರೆ